ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಇಂದು ಸಂಜೆ ದೆಹಲಿಯಲ್ಲಿ ಸಭೆ ಸೇರಲಿದ್ದು ಲೋಕಸಭಾ ಅಭ್ವರ್ಥಿಗಳ ಆಯ್ಲಿ ಪಟ್ಟಯನ್ನು ಅಂತಿಮಗೊಳಸಲಿದೆ

ಈ ಯೋಜನೆಯಡಿ ನಿರ್ಮಾಣ ಹಂತದ ವಸತಿ ಕಟ್ಟಡಗಳ ಡೆವಲಪರ್ಗಳು ಪರಿಷ್ಠತ ಜಿಎಸ್ಟ ದರ ಅಥವಾ ಇಂದಿನ ತೆರಿಗೆ ದರ ಇವೆರಡರಲ್ಲಿ ಒಂದನ್ನು ಆಯ್ಲೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಜಿಎಸ್ ಮಂಡಳಿ ಸಭೆಯ ನಂತರ ಸುದ್ದಿಗಾರರಿಗೆ ವಿವರ ನೀಡಿದ ಕಂದಾಯ ಕಾರ್ಯದರ್ತಿ ಅಜಯ್ ಭೂಷಣ್ ಪಾಂಡೆ

ಓಬ್ದಾಲ್ ಮುಚಾಹಿನ್ದೀನ್ ಕಮಾಂಡರ್ ಮೊಹಮದ್ ಸ್ಟೆಯದ್ ಸಲಾಹುದ್ದೀನ್ ಮತ್ತು ಇತರೆ ಉಗ್ರರ ವಿರುದ್ದ ಆಕ್ರಮ ಷಣ ವರ್ಗಾವಣೆ ಕಾಯ್ದೆಯಡಿ ನಡೆಯುತ್ತಿರುವ ತನಿಖೆಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಈ ಕ್ರಮ ಕೈಗೊಂಡಿದೆ

ಹವಾಲಾ ಮತ್ತು ಇತರೆ ಜಾಲಗಳ ಮೂಲಕ ಭಾರತದ ಉಗ್ರಂಗೆ ಹಣ ವರ್ಗಾವಣೆಯಾಗಿರುವುದು ತನಿಖೆಯಿಂದ ಪತ್ತೆಯಾಗಿದೆ ಎಂದು ಚಾರಿ ನಿರ್ದೇಶನಾಲಯ ತಿಳಿಸಿದೆ ರಾಜಕೀಯ ಜಾಹೀರಾತುಗಳನ್ನು ಪ್ರಚಾರಪಡಿಸದಂತೆ ಸಾಮಾಜಿಕ ಜಾಲತಾಣಗಳಿಗೆ ನಿರ್ಬಂಧ ಹೇರಿ ನಿರ್ದೇತನ ನೀಡಲಾಗುವುದು ಎಂದು ಕೇಂದ್ರ ಚುನಾವಣಾ ಆಯೋಗ ಬಾಂಬೆ ಹೈಕೋರ್ಟ್ಗೆ ತಿಳಿಸಿದೆ ರಾಜಕೀಯ ಜಾಹೀರಾತುಗಳನ್ನು ತಾನು ಪರಿತೀಲಿಸದ ಹೊರತು ಸಾಮಾಜಿಕ ಜಾಲತಾಣಗಳು ಅವುಗಳನ್ನು ಪ್ರಡಾರ ಮಾಡಬಾರದು ಎಂದು ನಿರ್ದೇತನ ನೀಡಲಾಗುವುದು ಎಂದು ಆಯೋಗ ತಿಳಿಸಿದೆ ರಾಜಕೀಯ ಜಾಹೀರಾತುಗಳ ಪ್ರಕಟಣೆಗೆ ಅಧಿಸೂಚನೆ ವ್ಯವಸ್ಥೆ ಜಾರಿಗೆ ತರುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ ಗೋವಾದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮೋದ್ ಸಾವಂತ್ ಇಂದು ಅಧಿಕಾರ ಸ್ವೀಕರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಳೆ ವಿಧಾನಸಭೆಯಲ್ಲಿ ಬಹಮತ ಸಾಬೀತುಪಡಿಸಲಾಗುವುದು ಎಂದರು ಅರುಣಾಚಲ ಶ್ರದೇಶದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಅವರು ಇಟಾನಗರದಲ್ಲಿಂದು ಪಕ್ಷದ ಚುನಾವಣಾ ಪ್ರಚಾರ ಆರಂಭಿಸಿದರು ಇಟಾನಗರದ ಇಂದಿರಾಗಾಂಧಿ ಉದ್ಯಾನದಲ್ಲಿ ಸಾರ್ವಜನಿಕ ರ್ಶಾಲಿ ಉದ್ದೇತಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅರುಣಾಚಲಕ್ಕೆ ವಿಶೇಷ ಸ್ಥಾನಮಾನ ಮರುಸ್ಥಾಪಿಸಲಾಗುವುದು ಜೊತೆಗೆ ವಿಶೇಷ ಯೋಜನಾ ನೆರವು ನೀಡಲಾಗುವುದು ಈಶಾನ್ಥ ರಾಜ್ಯಗಳ ಕೈಗಾರಿಕಾ ನೀತಿಯನ್ನು ಮರಳಿ ತರಲಾಗುವುದು ಎಂದು ಪ್ರಕಟಿಸಿದರು ಅರುಣಾಚಲ ಪ್ರದೇಶದ ಜನತೆಯ ಪೌರತ್ವ ತಿದ್ದುಪಡಿ ವಿಧೇಯಕ ಅಂಗೀತಾರವಾಗಲು ನಮ್ಮ ಪಕ್ಷ ಬಿಡುವುದಿಲ್ಲ ದೇಶದ ಪ್ರತಿಯೊಬ್ಬರಿಗೂ ಕನಿಷ್ಠ ಆದಾಯ ಯೋಜನೆ ಖಾತ್ರಿಪಡಿಸಲಾಗುವುದು ಎಂದರು

ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಇಂದಿಗೆ ಎರಡು ವರ್ಷ ಪೂರ್ಣಗೊಳಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಯೋಗಿ ಆದಿತ್ತನಾಥ್ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಸಾಕಷ್ಟು ಪ್ರಗತಿ ಕಂಡಿದೆ

ವಾದ್ರಾ ಅವರನ್ನು ವಿಚಾರಣೆ ನಡೆಸಲು ಕಸ್ವಡಿಗೆ ಒಪ್ಪಿಸದೇತು ಎಂದು ಚಾರಿ ನಿರ್ದೇಶನಾಲಯ ಮನವಿ ಮಾಡಿರುವ ಒನ್ನೆಲೆಯಲ್ಲಿ ಖುದ್ದು ವಿಚಾರಣೆಗೆ ಪಾಜರಾಗಬೇಕು ಎಂದು ನ್ಯಾಯಾಲಯ ಸೂಚನೆ ನೀಡಿತ್ತು

ಭಾರತೀಯ ಭೂ ಸೇನೆಯ ಸಿಪಾಯಿ ವಿಜಯಕುಮಾರ್ ಹಾಗೂ ಸಿಆರ್ಪಿಎಫ್ನ ಕಾನ್ಸೇಬಲ್ ಪ್ರದೀಪ್ಕುಮಾರ್ ಪಾಂಡ ಅವರಿಗೆ ಮರಣೋತ್ತರ ಕೀರ್ತಿಚಕ್ರ ಪದಕ ಪ್ರದಾನ ಮಾಡಲಾಯಿತು ಜಮ್ಮ ಕಾಶ್ಮೀರದಲ್ಲಿ ಭಯೋತ್ವಾದನೆ ನಿಗ್ರಹ ಕಾರ್ಯಾಚರಣೆ ಕರ್ತವ್ಯದಲ್ಲಿದ್ದಾಗ ಅಪ್ರತಿಮ ಶೌರ್ಯ ಮತ್ತು ಕರ್ತವ್ಯ ಬದ್ದತೆ ಪ್ರದರ್ತಿಸಿ ದೇಹಕ್ಕಾಗಿ ಬಲಿದಾನಗೈದ ಈ ಯೋಧರ ಕುಟುಂಬ ಸದಸ್ಯರಿಗೆ ಪದಕ ನೀಡಲಾಯಿತು ಜಮ್ಮ ಕಾಶ್ಮೀರದಲ್ಲಿ ಯಶಸ್ವಿ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆ ನಡೆಸಿದ ಲೆಪ್ಟಿನೆಂಟ್ ಜನರಲ್ ಅನಿಲ್ಕುಮಾರ್ ಭಟ್ ಅವರಿಗೆ ಉತ್ತಮ್ ಯುದ್ಧ ಸೇವಾ ಪದಕ ಪ್ರದಾನ ಮಾಡಲಾಯಿತು

ಶ್ರೀಲಂಕಾದ ಜೆಮುನು ವಾಚ್ ದೆಟಾಲಿಯನ್ ಮತ್ತು ಭಾರತದ ಬಿಹಾರ ರೆಜಿಮೆಂಟ್ನ ಮೊದಲ ಬೆಟಾಲಿಯನ್ ಈ ಕಸರತ್ತಿನಲ್ಲಿ ಪಾಲ್ಗೊಳ್ಳಲಿವೆ

ಆಕಾಶವಾಣಿ ಮತ್ತು ದೂರದರ್ಶನ ಸಂಸ್ವೆಗಳು ಸಾರ್ವಜನಿಕ ಸೇವಾ ಪ್ರಸಾರದ ಜೊತೆಗೆ ವಾಣಿಜ್ಯ ಕಾರ್ಯಸಾಧ್ಯತೆ ಬಗ್ಗೆಯೂ ಗಮನ ನೀಡಬೇತು ಎಂದು ಪ್ರಸಾರ ಭಾರತಿ ಸಿಇಓ ಶುಶೇಖರ್ ವೆಂಪತಿ ತಿಳಿಸಿದ್ದಾರೆ ಹ್ನೆದ್ರಾಬಾದ್ನಲ್ಲಿ ನಡೆಯುತ್ತಿರುವ ಮೊದಲ ಭಾರತ ಅಂತಾರಾಷ್ಷೀಯ ಪ್ರಸಾರ ಸಮಾವೇಶದ ಎರಡನೇ ದಿನದ ಕಾಯತ್ರಮದಲ್ಲಿ ಅವರು ಮಾತನಾಡಿದರು ಪ್ರಸಾರದ ವಿಷಯ ವಸ್ತು ಮತ್ತು ಹಣಕಾಸು ವಿಚಾರಗಳ ಕುರಿತು ಅನುತೋಧನೆ ಮತ್ತು ಹೊಸ ಪರಿಕಲ್ಪನೆಗಳ ಪ್ರಯೋಗ ನಡೆಸುವ ಪೂರಕ ವಾತಾವರಣ ನಿರ್ಮಾಣವಾಗುವ ಅಗತ್ತವಿದೆ ಎಂದರು ನೇರ ಪ್ರಸಾರ ಮಾಧ್ಯಮದಲ್ಲಿ ದೂರದರ್ಶನಕ್ಕೆ ಪರ್ಯಾಯ ಇಲ್ಲ ಎಂದ ಅವರು ದೂರದರ್ಶನದ ಮತ್ತಷ್ಟು ಬೆಳವಣಿಗೆಗೆ ಸಾಮಾಜಕ ಜಾಲತಾಣಗಳ ಗರಿಷ್ಠ ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು

ದೆಂಗಳೂರಿನಲ್ಲಿಂದು ಜಂಟ ಪ್ರತಿಕಾಗೋಷ್ಠಿಯಲ್ಲಿ ಈ ವಿಷಯ ತೀಸಿದ ಸಮಿತ್ರ ಸರ್ಕಾರದ ಸಮಸ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಲ

ದೇವೇಗೌಡ ಅವರು ಜಂಟಯಾಗಿ ಚುನಾವಣಾ ಪ್ರಚಾರ ಆರಂಭಿಸಲಿದ್ದಾರೆ ಅಂದು ಉಭಯ ನಾಯಕರು ಸಾರ್ವಜನಿಕ ರ್ಶಾಲಿ ಉದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಎಂದರು ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಬಳ್ಳಾರಿ

ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಲಿವೆ

ಭಾರತದ ತಂಡ ನಾಳೆಯ ಗೆಲುವಿಗೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ತರಬೇತುದಾರರಾದ ಮೆಮೋಲ್ ರಾಃ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ